ರಫೇಲ್ ಯುದ್ದ ವಿಮಾನ ಕುರಿತಂತೆ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ವಿರುದ್ದ ಹಣಕಾಸು ಸಚಿವ ಅರುಣ್ ಜೇಟ್ಷ ಟೀಕೆ ರಫೇಲ್ ಒಪ್ಪಂದ ತನಿಖೆಯನ್ನು ಜೆಪಿಸಿಗೆ ಒಪ್ಪಿಸುವಂತೆ ರಾಹುಲ್ ಗಾಂಧಿ ಒತ್ತಾಯ

ರಫೇಲ್ ಒಪ್ಪಂದ ಕಾವೇರಿ ಮತ್ತಿತರ ವಿಷಯಗಳ ಕುರಿತಂತೆ ಗದ್ದಲ ಕೋಲಾಹಲದ ಹಿನ್ನೆಲೆಯಲ್ಲಿ ಸಂಸತ್ನ ಉಭಯ ಸದನಗಳ ಕಲಾಪ ದಿನದ ಮಟ್ಟಗೆ ಮುಂದೂಡಿಕೆ

ಭೂತ್ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಿ ಜನರೊಂದಿಗೆ ಸಂಪರ್ಕವನ್ನು ಗಟ್ಟಿಗೊಳಿಸುವಂತೆ ಆಂಥಪ್ರದೇಶ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ

ಸಂಪುಟ ಸಭೆಯ ನಂತರ ಸುದ್ಲಿಗೋಷ್ಟಿಯಲ್ಲಿ ಈ ವಿಷಯ ತಿಳಿಸಿದ ಗ್ರಹ ಸಚಿವ ರಾಜನಾಥ್ಸಿಂಗ್ ಸಮಿತಿಯು ಮುಂದಿನ ಮೂರು ದಿನಗಳಲ್ಲಿ ರಚನೆಯಾಗುವ ನಿರೀಕ್ಷೆ ಇದೆ ಅಸ್ಸಾಂ ಜನರಿಗೆ ಅಸ್ಸಾಂ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾನಗಳ ಮೀಸಲಾತಿ ಪ್ರಮಾಣವನ್ನು ಮೌಲ್ಲಮಾಪನ ಮಾಡಲು ಎಲ್ಲಾ ಭಾಗಿದಾರರೊಂದಿಗೆ ಸಮಿತಿ ಚರ್ಚಿಸಲಿದೆ ಎಂದು ತಿಳಿಸಿದರು ಉದ್ಯೋಗಗಳಲ್ಲಿ ಮೀಸಲಾತಿ ಹಾಗೂ ಅಸ್ಸಾಂನ ಮೂಲ ಭಾಷೆಗಳು ಸಂಪ್ರದಾಯ ಸಂಸ್ಕತಿ ಸಂರಕ್ಷಿಸಲು ಕ್ಕೆಗೊಳ್ಲಬೇಕಾದ ಕ್ರಮಗಳ ಕುರಿತು ಸಹ ಸಮಿತಿ ಪರಿಶೀಲಿಸಲಿದೆ ಎಂದು ಹೇಳಿದ್ದಾರೆ ಬ್ಲಾಂಕ್ ಆಫ್ ಬರೋಡಾದೊಂದಿಗೆ ವಿಜಯ ಬ್ಲಾಂಕ್ ಮತ್ತು ದೇನಾ ಬ್ಲಾಂಕ್ಗಳ ವಿಲೀನಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಬ್ಲಾಂಕ್ ಆಫ್ ಬರೋಡಾ ಜಾಗತಿಕವಾಗಿ ಸ್ಪರ್ಧಾತ್ಕಕ ಬ್ಲಾಂಕ್ ಆಗಿ ಬಲಗೊಳ್ಳಲು ಈ ಕ್ರಮ ನೆರವಾಗುವ ನಿರೀಕ್ಷೆ ಇದೆ

ಸದ್ದ ಜಾರಿಯಲ್ಲಿರುವಂತೆ ಮೂರು ಬ್ವಾಂಕ್ಗಳ ನೌಕರರ ವೇತನ ಭತ್ತೆ ಮತ್ತು ಸೇವೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ

ರಫೇಲ್ ಒಪ್ಲಂದ ಕುರಿತು ಆಪಾದನೆಗಳನ್ನು ಮಾಡುತ್ತಿರುವ ರಾಹುಲ್ಗಾಂಧಿ ಅವರ ವಿರುದ್ದ ವಾಗ್ನಾಳಿ ನಡೆಸಿದ ಹಣಕಾಸು ಸಚಿವ ಅರುಣ್ ಜೇಟ್ಲ ಪದೇ ಪದೇ ಒಪ್ಪಂದ ಕುರಿತು ರಾಹುಲ್ಗಾಂಧಿ ಸುಳ್ಳು ಆಪಾದನೆಗಳನ್ನು ಮಾಡುತ್ತಿದ್ದಾರೆ ಈ ಹಿಂದೆ ರಕ್ಷಣಾ ಹಗರಣಗಳ ಪಿತೂರಿದಾರರು ನರೇಂದ್ರಮೋದಿ ಸರ್ಕಾರದ ಮೇಲೆ ಬೆರಳು ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದರು

ಒಪ್ಪಂದ ಕುರಿತಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಪಾರದರ್ಶಕವಾಗಿ ಅನುಸರಿಸಲಾಗಿದೆ ಸುಪ್ರೀಂಕೋರ್ಟ್ ತನ್ನ ತೀರ್ಷಿನಲ್ಲಿ ಈ ಕುರಿತಂತೆ ಎಲ್ಲವನ್ನು ಇತ್ತರ್ಥಪಡಿಸಿದೆ ಎಂದರು ಮಾಜಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಧ್ವನಿ ಸುರುಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಧ್ವನಿ ಸುರುಳಿಯನ್ನು ಸಂಪೂರ್ಣ ತಿರುಚಲಾಗಿದ್ದು ಆರೋಪಗಳನ್ನು ಪರಿಕ್ಕರ್ ಈಗಾಗಲೇ ನಿರಾಕರಿಸಿದ್ದಾರೆ ಎಂದು ಅರುಣ್ಜೇಟ್ನ ಹೇಳಿದರು ಭೋಜನ ವಿರಾಮದ ನಂತರ ರಾಹುಲ್ಗಾಂಧಿ ಅವರು ರಫೇಲ್ ಕುರಿತ ಚರ್ಚೆಯನ್ನು ಆರಂಭಿಸಿ ವಿಮಾನ ಖರೀದಿ ಪ್ರಕ್ರಿಯೆ ದರ ನಿಗದಿ ಮತ್ತು ಒಪ್ಪಂದಕ್ಕೆ ಸಹಾಯವಾಗಿ ನಿಂತವರ ಕುರಿತು ಪ್ರಕ್ನೆಗಳು ಎದ್ದಿವೆ ಇದುವರೆಗೆ ಒಂದೇ ಒಂದು ವಿಮಾನ ಸಹ ಭಾರತಕ್ಕೆ ಏಕೆ ಬಂದಿಲ್ಲ ವಿಮಾನ ಖರೀದಿ ಒಪ್ಪಂದ ಕುರಿತಂತೆ ಜಂಟಿ ಸದನ ಸಮಿತಿಯಿಂದ ತನಿಖೆಯಾಗಲೇಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಅರುಣ್ ಜೇಟ್ಲ ಮಧ್ಯಪ್ರವೇಶಿಸುತ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಬಾವಿಗಿಳಿದು ಜೆಪಿಸಿ ತನಿಖೆಯಾಗಲೇಬೇಕೆಂದು ಘೋಷಣೆಗಳನ್ನು ಕೂಗಿದರು ಸ್ವೀಕರ್ ಸುಮಿತ್ರಾ ಮಹಾಜನ್ ಪ್ರತಿಭಟನಾ ನಿರತ ಸದಸ್ಯರ ನಡವಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿ ಕಲಾಪವನ್ನು ಅರ್ಧತಾಸು ಮುಂದೂಡಿದರು ಬಳಿಕ ನಡೆದ ಕಲಾಪದಲ್ಲಿ ರಫೇಲ್ ಕುರಿತು ತಾವು ತಂದಿರುವ ಧನಿ ಸುರುಳಿಯನ್ನು ಕೇಳಿಸಬೇಕು ಎಂದು ರಾಹುಲ್ಗಾಂಧಿ ಪಟ್ಲು ಹಿಡಿದರು ತ್ಯಣಮೂಲ ಕಾಂಗ್ರೆಸ್ನ ಸುಗತರಾಯ್ ಚರ್ಚೆಯಲ್ಲಿ ಪಾಲ್ಗೊಂಡು ರಫೇಲ್ ಯುದ್ದವಿಮಾನ ಖರೀದಿ ಒಪ್ಪಂದ ಕುರಿತ ತನಿಬೆಯನ್ನು ಜೆಪಿಸಿಯಿಂದಲೇ ನಡೆಸಬೇಕೆಂದು ಒತ್ತಾಯಿಸಿದರು ಕಾವೇರಿ ಮತ್ತು ರಫೇಲ್ ಒಪ್ಪಂದ ಕುರಿತಂತೆ ಗದ್ದಲ ಕೋಲಾಹಲ ಉಂಟಾದ್ದರಿಂದ ಭೋಜನ ವಿರಾಮದ ನಂತರ ಕಲಾಪವನ್ನು ಮೂರು ಬಾರಿ ಮುಂದೂಡಿ ಕೊನೆಗೆ ದಿನದ ಮಟ್ಲಗೆ ಮುಂದೂಡಲಾಯಿತು

ಎಐಎಡಿಎಂಕೆ ಸದಸ್ದರು ಕಾವೇರಿ ನದಿಗೆ ಅಡ್ಡಲಾಗಿ ಉದ್ದೇಶಿತ ಅಣೆಕಟ್ಟೆ ಯೋಜನೆ ವಿರೋಧಿಸಿ ಪ್ರತಿಭಟನೆ ನಡೆಸಿದರೆ ಟಡಿಪಿ ಸದಸ್ಯರು ಆಂಧಪ್ರದೇಶಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿದರು ತೆಲಂಗಾಣದಲ್ಲಿ ಹೊಸದಾಗಿ ರಚನೆಯಾಗಿರುವ ರಾಜ್ಜ ಹೈಕೋರ್ಟ್ನಲ್ಲಿ ಬಾಕಿ ಇರುವ ಭಾರೀ ಪ್ರಮಾಣದ ಪ್ರಕರಣಗಳ ತ್ವರಿತ ವಿಲೇವಾರಿಗೆ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೈಕೋರ್ಟ್ನ ಮುಖ್ಯ ನ್ಲಾಯಧೀಶ ನ್ಯಾಯಮೂರ್ತಿ ಟಿ

ಎನ್ ರಾಧಾಕೃಷ್ಣನ್ ಹೇಳಿದ್ದಾರೆ ಹೊಸದಾಗಿ ಹೈಕೋರ್ಟ್ ರಚಿತವಾದ ನಂತರ ಮೊದಲ ದಿನವಾದ ಇಂದು ಪೂರ್ಣ ಪ್ರಮಾಣದ ಕಾರ್ಯಕಲಾಪ ನಡೆಯಿತು

ಲೋಕಸಭೆಯಲ್ಲಿಂದು ಭೋಜನ ನಂತರದ ಅಧಿವೇಶನದಲ್ಲಿ ಫಲಕಗಳನ್ನು ಹಿಡಿದು ಫೋಷಣೆಗಳನ್ನು ಕೂಗಿ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸಿ ಅಶಿಸ್ತು ಪ್ರದರ್ಶಿಸಿದ ಸದಸ್ನರ ಹೆಸರನ್ನು ಸ್ವೀಕರ್ ಸುಮಿತ್ರಾ ಮಹಾಜನ್ ಪ್ರಕಟಿಸಿದರು

ವೆಂಕಟೇಶ್ ಬಾಬು ಡಾ

ಕಾಮರಾಜ್ ಎಂ ಉದಯಕುಮಾರ್ ಸೇರಿದ್ದಾರೆ

ವಿಡಿಯೋ ಸಂವಾದದ ಮೂಲಕ ಇಂದು ಆಂಧಪ್ರದೇಶ ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತನಾಡಿದ ನರೇಂದ್ರಮೋದಿ ಅವರು ಪ್ರಜಾಪ್ರಭುತ್ವ

ಕೇಂದ್ರ ಸರ್ಕಾರ ಆಂಧಪ್ರದೇಶ ಜನರ ಕಲ್ಲಾಣಕ್ಕೆ ಸಂಪೂರ್ಣ ಬದ್ದವಾಗಿದೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರು ಏನೆಂಬುದನ್ನು ಜನತೆ ಮನಗಾಣಬೇಕು ಎಂದು ಹೇಳದ್ದಾರೆ ಭಾರತದ ಯುವಜನತೆ ಅಭಿವೃದ್ದಿ ಮತ್ತು ಉತ್ತಮ ಮೂಲ ಸೌಕರ್ಯವನ್ನು ಬಯಸುತ್ತಾರೆ ಭ್ರಷ್ಲಾಚಾರವನ್ನು ತಿರಸ್ತರಿಸುವ ಯುವಜನತೆಗೆ ಭ್ರಷ್ಲಾಚಾರ ಮುಕ್ತ ಭಾರತಕ್ಕೆ ಯಾರು ಶ್ರಮಿಸುತ್ತಿದ್ದಾರೆಂಬುದು ಗೊತ್ತಿದೆ ಯುವಜನತೆಯ ಆಕೋತ್ತರಗಳನ್ನು ಬಿಜೆಪಿ ಮಾತ್ರ ಅರಿತಿದ್ಲು ಅವರ ಕನಸುಗಳ ಭಾರತವನ್ನು ನಿರ್ಮಿಸಲು ಶ್ರಮಿಸುತ್ತಿದೆ ಎಂದು ನರೇಂದ್ರಮೋದಿ ಹೇಳಿದ್ದಾರೆ ಕಾಂಗ್ರೆಸ್ ತನ್ನ ಆಡಳಿತವಿರುವ ರಾಜ್ಯಗಳಲ್ಲಿ ಕೃಷಿ ಸಾಲಮನ್ನಾ ಘೋಷಿಸುವುದರ ಮೂಲಕ ದೇಶವನ್ನು ದಾರಿ ತಪ್ಪಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಆರೋಪಿಸಿದ್ದಾರೆ ಸುದ್ದಿಸಂಸ್ಟೆಗೆ ನೀಡಿದ ಸಂದರ್ತನವೊಂದರಲ್ಲಿ ಅವರು ಕಾಂಗ್ರೆಸ್ ಆಡಳಿತ ವಿರುವ ರಾಜ್ಗಳಲ್ಲಿ ಭರವಸೆಯಂತ ಸಾಲಮನ್ನಾ ಈಡೇರಿಸಿಲ್ಲ ರೈತರ ಸಾಲದ ಹೊರೆಗೆ ಕೃಷಿ ಸಾಲಮನ್ನಾ ಸೂಕ್ತ ಪರಿಹಾರವಲ್ಲ ಆತ್ಮಹತ್ಯೆ ಮಾಡಿಕೊಂಡ ಬಹುತೇಕ ರೈತರು ಲೇವಾದೇವಿದಾರರಿಂದ ಸಾಲ ಪಡೆದವರೇ ಆಗಿದ್ದಾರೆ ಎಂದು ಹೇಳಿದ್ದಾರೆ ರೈತರ ಜೀವನಮಟ್ಟ ಸುಧಾರಿಸಲು ಸರ್ಕಾರ ಎಲ್ಲಾ ಪ್ರಮಾಣಿಕ ಪ್ರಯತ್ನಗಳನ್ನು ಮಾಡುತ್ತಿದೆ

ರೈತರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟನಲ್ಲಿ ಶೈತ್ಯಗಾರ ಹಾಗೂ ಉಗ್ರಾಣಗಳನ್ನು ನಿರ್ಮಿಸಲು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ನೀರವ್ ಮೋದಿ ವಿಜಯ್ ಮಲ್ಯ ಮೆಹುಲ್ ಜೋಸ್ತಿ ನಂತಹ ಭಾರೀ ಮೊತ್ತದ ಉದ್ದೇಶ ಪೂರ್ವಕ ಸಾಲಗಾರರ ಬಗ್ಗೆ ಪ್ರತಿಕ್ರಿಯಿಸಿದ ನರೇಂದ್ರ ಮೋದಿ ಸರ್ಕಾರದ ಕಠಿಣ ನೀತಿಗೆ ಹೆದರಿ ಅವರೆಲ್ಲಾ ದೇಶದಿಂದ ಪಾಲಾಯನ ಗೈದಿದ್ದಾರೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟ ಸರಳೀಕೃತ ತೆರಿಗೆ ವ್ಯವಸ್ನೆಯಾಗಿದ್ದು

ಈ ಕಾರಣದಿಂದಲೇ ಉತ್ತಮ ಸ್ನಿತಿಯಲ್ಲಿರುವ ವಿರಾಟ್ಕೊಟ್ಲಿ ಆಸ್ಸೇಲಿಯಾ ನೆಲದಲ್ಲಿ ಅಂತಿಮ ಟೆಸ್ಸ್ ಆಡುತ್ತಿರುವ ಭಾರತ ತಂಡದ ಮೊದಲ ನಾಯಕರೆನಿಸಿದ್ದಾರೆ

ಟೆಸ್ಟ್ ನಂತರ ಆಸ್ಲೇಲಿಯಾ ವಿರುದ್ದ ಮೂರು ಏಕದಿನ ಪಂದ್ಯಗಳು ನಡೆಯಲಿದ್ದು

ಅಸ್ಸಾಂನಲ್ಲಿ ರಾಷ್ಷೀಯ ಪೌರತ್ವ ನೋಂದಣಿಯ ಅಂತಿಮ ಕರಡಿನಲ್ಲಿರುವ ಹೆಸರುಗಳು ಮತ್ತು ಇತರ ಮಾಹಿತಿಯನ್ನು ಸರಿಪಡಿಸುವ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ